ರೀವಾ ಸೌರವಿದ್ದುತ್ ಫಟಕದಿಂದ ಸ್ಲಳೀಯ ಕೈಗಾರಿಕೆಗಳಿಗೆ ಮಾತ್ರ ಅನುಕೂಲವಾಗುವುದಿಲ್ಲ ಈ ಯೋಜನೆ ದೂರದ ದೆಪಲಿಯಲ್ಲಿ ಮೆಟ್ರೋ ರೈಲು ಸಂಚಾರಕ್ಕೂ ನೆರವಾಗಲಿದೆ

ಸ್ವಾವಲಂಬಿ ಭಾರತ ಮಹತ್ವಾಕಾಂಕ್ಷೆಯನ್ನು ಸಾಧಿಸುವಲ್ಲಿ ಇಂಧನ ವಲಯದಲ್ಲಿ ಸ್ವಾವಲಂಬನೆ ಅತ್ತವಶ್ಯಕ ಪ್ರತಿಯೊಬ್ಬರಿಗೂ ಅವರ ಅಗತ್ವಕ್ಕೆ ತಕ್ಕಷ್ಟು ವಿದ್ಯುತ್ ಪೂರೈಕೆ ಮಾಡಬೇಕು ಎನ್ನುವುದು ಸರ್ಕಾರದ ಆಶಯ ಈ ನಿಟ್ಟನಲ್ಲಿ ಸೌರಶಕ್ತಿಯನ್ನು ಸದುಪಯೋಗಪಡಿಸಿಕೊಳ್ಳಬೇಕಾಗಿದೆ ಎಂದು ಪ್ರಧಾನಮಂತ್ರಿ ಹೇಳಿದ್ದಾರೆ

ನಮ್ಮ ಪರಂಪರೆಯಲ್ಲಿ ಸೂರ್ಯೋಪಾಸನೆಗೆ ಅಗ್ರ ಸ್ಥಾನ ನೀಡಲಾಗಿದೆ ಸೌರಶಕ್ತಿ ವಿಷಯದಲ್ಲಿ ಭಾರತ ಸ್ಪಷ್ಟಕೆಯನ್ನು ಹೊಂದಿದೆ ಒಂದು ವಿಶ್ವ ಒಬ್ಬ ಸೂರ್ಯ ಮತ್ತು ಒಂದೇ ಸೌರವಿದ್ಯುತ್ ಜಾಲ ನಿರ್ಮಾಣಕ್ಕೆ ಉದ್ದೇಶ ಹೊಂದಲಾಗಿದೆ ಎಂದು ಅವರು ಹೇಳಿದರು

ಈ ಬ್ಬಹತ್ ಯೋಜನೆಯಲ್ಲಿ ಮೂರು ಸೌರವಿದ್ದುತ್ ಉತ್ಪಾದನಾ ಫಟಕಗಳನ್ನು ನಿರ್ಮಿಸಲಾಗಿದ್ದು

ಇದು ಮಧ್ಯಪ್ರದೇಶ ಉರ್ಜಾ ವಿಕಾಸ್ ನಿಗಮ್ ಲಿಮಿಟೆಡ್ ಮತ್ತು ಸೋಲಾರ್ ಎನರ್ಜಿ ಕಾರ್ಮೋರೇಷನ್ ಆಫ್ ಇಂಡಿಯಾ ಜಂಟಿಯಾಗಿ ಅಭಿವ್ಪದ್ದಿ ಪಡಿಸುವ ಬ್ಬಹತ್ ಯೋಜನೆಯಾಗಿದೆ

ಹೆಡ್ ಮೂರ್ವ ಲಡಾಕ್ನಲ್ಲಿರುವ ಸದ್ದದ ವರಿಸ್ಲಿತಿ ಕುರಿತು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಆವರಿಂದು ಉನ್ನತ ಅಧಿಕಾರಿಗಳೊಂದಿಗೆ ಪರಾಮರ್ಶೆ ನಡೆಸಿದರು ಭಾರತ ಚೀನಾ ಪಡೆಗಳ ನಡುವೆ ಸಂಫರ್ಷ ನಡೆದ ಸ್ವಳಗಳಿಂದ ಉಭಯ ದೇತಗಳ ಸೇನಾ ಪಡೆಗಳನ್ನು ವಾಪಸ್ ಕರೆಸಿಕೊಂಡಿರುವ ಕುರಿತು ಸೇನಾ ಪಡೆ ಮುಖ್ಚಸ್ವ ಎಂ ಎಂ

ಗಡಿಯಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಸಂಭವಿಸಿದಲ್ಲಿ ಪ್ರತ್ಯುತ್ತರ ನೀಡಲು ಮಾಡಿಕೊಂಡಿರುವ ಸಿದ್ದತೆ ಕುರಿತಂತೆಯೂ ಸೇನಾ ಮುಖ್ಯಸ್ವರು ಸಭೆಗೆ ವಿವರಿಸಿದರು ರಕ್ಷಣಾ ಸಿಬ್ಬಂದಿ ಮುಖ್ಯಸ್ವ ಜನರಲ್ ಬಿಪಿನ್ ರಾವತ್ ನೌಕಾಪಡೆಯ ಮುಖ್ಯಸ್ವ ಅಡ್ನಿರಲ್ ಕರಂ ಬೀರ್ ಸಿಂಗ್ ಏರ್ ಚೀಪ್ ಮಾರ್ಷೆಲ್ ಆರ್

ಬಡೌರಿಯಾ ಸೇರಿದಂತೆ ಸೇನಾ ಪಡೆಗಳ ಪಲವಾರು ಹಿರಿಯ ಅಧಿಕಾರಿಗಳು ಉಪಸ್ಲಿತರಿದ್ದರು

ದೇಶದಲ್ಲಿ ಕೊರೋನಾ ಸೋಂಕು ಕಾಣಿಸಿಕೊಂಡ ನಂತರ ದಿನವೊಂದರಲ್ಲಿ ಪತ್ತೆಯಾದ ಅತಿ ಪೆಚ್ಚಿನ ಪ್ರಕರಣಗಳು ಇವಾಗಿವೆ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

ವೈದ್ಯಕೀಯ ಶಿಕ್ಷಣ ಸಚಿವ ಡಾ

ಆರೋಗ್ನ ತಪಾಸಣೆ ಮಾಡುವುದರ ಜತೆಗೆ ಕೊರೊನಾ ಸೋಂಕು ಪರಡುವುದನ್ನು ತಪ್ಪಿಸುವ ಸಂಬಂಧ ಕ್ಕೆಗೊಳ್ಳಬೇಕಾದ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಜನರಲ್ಲಿ ಜಾಗ್ಟತಿ ಮೂಡಿಸಿವೆ ಆಗ್ಗಿಂದ್ದಾಗೆ ಕೈ ತೊಳೆಯುವುದು ಮಾಸ್ಕ್ ಧರಿಸುವುದು ಸಾಮಾಜಿಕ ಅಂತರ ಕಾಯ್ದುಕೊಳ್ಳಬೇಕಾದ ಅನಿವಾರ್ಯತೆ ಕುರಿತು ತಿಳುವಳಿಕೆ ಮೂಡಿಸಿವೆ ವಲಸಿಗರಿಗೆ ಕ್ವಾರಂಟೀನ್ ಸೌಲಭ್ಯ ಕಲ್ಪಿಸುವಲ್ಲಿಯೂ ನೆರವಾಗಿವೆ ಕೊರೊನಾ ಸೋಂಕಿತರಲ್ಲದವರಿಗೂ ಸೇವೆಗಳನ್ನು ಒದಗಿಸುವುದರಲ್ಲಿ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳ ತಂಡಗಳು ನಿರಂತರವಾಗಿ ಶ್ರಮಿಸುತ್ತಿವೆ ಎಂದು ಬಾತ್ವೀದಾರರು ವರದಿ ಮಾಡಿದ್ದಾರೆ

ದೇಶಾದ್ಯಂತ ಕೊರೊನಾ ಸೋಂಕು ವ್ಯಾಪಕವಾಗಿ ಪರಡಿದ್ದರಿಂದ ಮುಂದೂಡಲಾಗಿದ್ದ ಪರೀಕ್ಷೆಗಳನ್ನು ರದ್ದುಪಡಿಸಲಾಗಿತ್ತು ಆಂತರಿಕ ಪರೀಕ್ಷೆಗಳಲ್ಲಿ ವಿದ್ಯಾರ್ಥಿಗಳು ಪಡೆದ ಅಂಕಗಳನ್ನು ಆಧರಿಸಿ ಫಲಿತಾಂಶ ಪ್ರಕಟಿಸಲಾಗಿದೆ ಫಲಿತಾಂಶದ ಬಗ್ಗೆ ಯಾವುದೇ ವಿದ್ಯಾರ್ಥಿಗೆ ಅಸಮಧಾನವಿದ್ದರೆ ಅಂತಹ ವಿದ್ಯಾರ್ಥಿಗಳು ಮಂಡಳಿ ಮುಂದೆ ನಡೆಸಲಿರುವ ಪರೀಕ್ಷೆಗಳಿಗೆ ಹಾಜರಾಗಬಹುದಾಗಿದೆ ಎಂದು ತಿಳಿಸಿದೆ ವಿಸ್ತರಣೆ ಮಾಡಲಾಗಿರುವ ಪ್ರಧಾನ ಮಂತ್ರಿ ಗರೀಬ್ ಕಲ್ಚಾಣ್ ಅನ್ನ ಯೋಜನೆ ಪಿಎಂಜಿಕೆಎವೈ ಅಡಿಯಲ್ಲಿ ಎದುರಾಗುವ ಬೇಡಿಕೆಯನ್ನು ಪೂರೈಸಲು ಸಾಕಷ್ಟು ಪ್ರಮಾಣದಲ್ಲಿ ಆಹಾರಧಾನ್ವಗಳು ತನ್ನ ಬಳಿ ದಾಸ್ತಾನಿದೆ ಎಂದು ಭಾರತೀಯ ಆಹಾರ ನಿಗಮ ಎಫ್ಸಿಐ ಸ್ವಷ್ಷಪಡಿಸಿದೆ ಆಕಾಶವಾಣಿ ಸುದ್ದಿ ವಿಭಾಗದೊಂದಿಗೆ ಮಾತನಾಡಿದ ಎಫ್ಸಿಐ ಅಧ್ಯಕ್ಷ ಡಿ

ಉಭಯ ದೇಶಗಳ ಸರ್ಕಾರಗಳ ನಡುವೆ ವ್ಯೂಪಾತ್ಮಕ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಭಾಗವಾಗಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ವಿಮಾನಯಾನ ಸಚಿವ ಹರ್ದೀಪ್ ಮರಿ ಟ್ವೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ ಭಾರತದಲ್ಲಿರುವ ಯುಎಇ ನಿವಾಸಿಗಳು ಸ್ವದೇಶಕ್ಕೆ ತೆರಳಲು ಅನುಕೂಲ ಕಲ್ಲಿಸಲು ಈ ತೀರ್ಮಾನ ಸಪಕಾರಿಯಾಗಲಿದೆ ಉಭಯ ದೇಶಗಳ ನಾಗರಿಕ ವಿಮಾನಯಾನ ಪ್ರಾಧಿಕಾರಗಳ ಅಧಿಕಾರಿಗಳು ವಿಶೇಷ ವಿಮಾನಗಳ ಕಾರ್ಯಾಚರಣೆ ನಡೆಸಲು ತೀರ್ಮಾನಿಸಿದ್ದಾರೆ ಎಂದು ಅವರು ಹೇಳಿದ್ದಾರೆ